ಸೈಪ್ರಸ್ನ ನಿಕೋಸಿಯಾದಲ್ಲಿನ ಅಧ್ಯಕ್ಷರ ಅರಮನೆಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಅನಸ್ಥೇಸಿಯಾಡಿಸೋಫ್ ಅವರನ್ನು ಭಾರತದ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಭೇಟಿಯಾಗಿದ್ದಾರೆ ಭೇಟಿಯ ನಂತರ ಉಭಯ ರಾಷ್ಟಗಳ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದ್ದು ಎರಡೂ ರಾಷ್ಟಗಳ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಬಿಳಲಿದೆ ಮಧ್ಯಾಪ್ನದ ನಂತರ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಸೈಪ್ರಸ್ನ ಪ್ರಜಾಪ್ರತಿನಿಧಿಗಳನ್ನು ಉದ್ದೇಶಿಸಿ ವಿಶೇಷ ಕಲಾಪದಲ್ಲಿ ಭಾಷಣ ಮಾಡಲಿದ್ದಾರೆ

ರಾಷ್ಟ ನಿರ್ಮಾಣದಲ್ಲಿ ಅನಿವಾಸಿ ಭಾರತೀಯರು ಮಹತ್ವದ ಕೊಡುಗೆ ನೀಡುವಂತೆ ರಾಷ್ಟಪತಿ ರಾಮನಾಥ ಕೋವಿಂದ್ ಕೋರಿದ್ದಾರೆ ಸೈಪ್ರಸ್ನ ರಾಜಧಾನಿ ನಿಕೋಸಿಯಾದಲ್ಲಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಅವರು ನವ ಭಾರತ ಅಭಿವೃದ್ಧಿಯತ್ತ ದಾಪುಗಾಲಿಡುತ್ತಿದ್ದು

ಜಗತ್ತಿನಲ್ಲೇ ಭಾರತ ಅತಿ ಕ್ಷಿಪ್ರವಾಗಿ ಪ್ರಗತಿ ಹೊಂದುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದೆ ಎಂದರು ಮೇಕ್ ಇನ್ ಇಂಡಿಯಾ ಡಿಜೆಟಲ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಉಜ್ವಲಾ ಮತ್ತಿತರ ಯೋಜನೆಗಳು ಜನಸಾಮಾನ್ಯರ ಜೀವನತೈಲಿ ಉತ್ತಮ ಪಡಿಸುವ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿವೆ ಎಂದು ರಾಷ್ಟಪತಿ ತಿಳಿಸಿದರು ಭಾರತ ಮತ್ತು ಸೈಪ್ರಸ್ ನಡುವಿನ ಐತಿಹಾಸಿಕ ಬಾಂಧವ್ಯ ಸ್ಥರಿಸಿದ ಅವರು ಎರಡೂ ದೇಶಗಳು ಪ್ರಾಚೀನ ನಾಗರೀಕತೆ ಹೊಂದಿದ್ದು ವೈವಿಧ್ಯಮಯ ಸಂಸ್ಟತಿ ಪ್ರಧಾನ ರಾಷ್ಟಗಳಾಗಿವೆ ಮಹಾತ್ಮಾಂಧಿ ರವೀಂದ್ರನಾಥ ಶಕೂರ್ ಮುಂತಾದ ಭಾರತೀಯ ನಾಯಕರ ಬಗ್ಗೆ ಸೈಪ್ರಸ್ನಲ್ಲಿ ಅಪಾರ ಗೌರವವಿದೆ ಎಂದರು ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಭದ್ರತಾಪಡೆಗಳ ದ್ವೈವಾರ್ಷಿಕ ಮಾತುಕತೆ ದೆಹಲಿಯಲ್ಲಿಂದು ಆರಂಭಗೊಳ್ಳಲಿದೆ ಭಾರತೀಯ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಮಹಾ ನಿರ್ದೇಶಕ ಕೆ

ಶರ್ಮಾ ಭಾರತೀಯ ನಿಯೋಗವನ್ನು ಪ್ರತಿನಿಧಿಸಲಿದ್ದು ಬಾಂಗ್ಲಾದೇಶ ಗಡಿ ರಕ್ಷಣಾ ಪಡೆ ಬಿಜಿಬಿ ಮಹಾನಿರ್ದೇಶಕ ಮೇಜರ್ ಜನರಲ್ ಶಫೀನುಲ್ ಇಸ್ಲಾಮ್ ಬಾಂಗ್ಲಾ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ ಗಡಿ ಭಾಗದಲ್ಲಿ ಮಾದಕದ್ರವ್ಯ ಮತ್ತು ಶಸ್ತಾಸ್ತ ಕಳ್ಳಸಾಗಣೆ ದನಕರುಗಳ ಕಳವು ಮತ್ತಿತರ ಅಪರಾಧ ನಿಯಂತ್ರಣದಲ್ಲಿ ಸಹಕಾರ ಕುರಿತ ಚರ್ಚೆ ನಡೆಯಲಿದೆ

ಮ್ಯಾನ್ಮಾರ್ ಮತ್ತು ಮಲೇಷಿಯಾ ಭೇಟಿಯ ಮೊದಲ ಚರಣದಲ್ಲಿ ಏರ್ ಚೀಫ್ ಮಾರ್ಷಲ್ ಬೀರೇಂದರ್ ಸಿಂಗ್ ಧನೋಆ ಅವರು ನಿನ್ನೆ ನ್ಯಪ್ಕಿಟಾ ತಲುಪಿದ್ದಾರೆ ಅವರು ತಮ್ಮ ಪ್ರವಾಸದಲ್ಲಿ ಹಲವಾರು ಸೇನಾ ಕಾರ್ಯಾಚರಣೆ ಪ್ರದೇಶಗಳಗೆ ಭೇಟಿ ನೀಡಲಿದ್ದು ಎರಡೂ ದೇಶಗಳ ಸೇನೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ

ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ನಿನ್ನೆ ಜಮ್ಮ ಕಾಶ್ಮೀರಕ್ಕೆ ಭೇಟಿ ನೀಡಿ ಅಲ್ಲಿನ ಭದ್ರತಾ ಪರಿಸ್ಥಿತಿ ಪರಾಮರ್ಶೆ ನಡೆಸಿದರು ರಾಜ್ವಪಾಲ ಸತ್ಯಪಾಲ್ ಮಲ್ಲಿಕ್ ಅವರನ್ನು ಶ್ರೀನಗರದ ರಾಜಭವನದಲ್ಲಿ ಭೇಟ ಮಾಡಿ ಭದ್ರತಾ ವ್ಯವಸ್ಥೆ ಕುರಿತು ಸಮಾಲೋಚನೆ ನಡೆಸಿದರು ಅಂತಾರಾಷ್ಟೀಯ ಗಡಿ ನಿಯಂತ್ರಣ ರೇಖೆ ಬಳಿ ಉಗ್ರರ ನುಸುಳುವಿಕೆ ಹಾಗೂ ಭಯೋತ್ಪಾದಕ ಕೃತ್ಯ ಎಸಗುವವರ ಮೇಲೆ ರಕ್ಷಣಾ ಪಡೆ ತೀವ್ರ ನಿಗಾ ಇಟ್ಟದ್ದು ಮುಂಬರುವ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಯ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನಚ್ಚರಿಕೆ ಕೈಗೊಳ್ಳುವ ಕುರಿತಂತೆ ರಾಜ್ಯಪಾಲರೊಂದಿಗೆ ಚರ್ಚೆ ನಡೆಸಿದರು ಉತ್ತರ ಕಾಶ್ಮೀರದ ಬಲ್ಬೀರ್ ಚೌಕ್ಗೆ ರಕ್ಷಣಾ ಮಂತ್ರಿ ಅವರೊಂದಿಗೆ ಭೂಸೇನಾ ಮಹಾದಂಡ ನಾಯಕ ಜನರಲ್ ಬಿಪಿನ್ ರಾವತ್ ಭೇಟಿ ನೀಡಿ ಸೇನಾ ಸಿಬ್ಬಂದಿ ಕೈಗೊಂಡಿರುವ ಭದ್ರತಾ ವ್ಯವಸ್ಥೆಯನ್ನು ಪರಾಮರ್ಶಿಸಿದರು ಬಲ್ಬೀರ್ ಚೌಕಿಗೆ ಭಾರತದ ರಕ್ಷಣಾಮಂತ್ರಿಯೊಬ್ಬರು ಭೇಟ ನೀಡಿದ್ದು ಇದೇ ಮೊದಲು ಅಲ್ಲದೆ ಗಡಿಭಾಗದ ಕುಪ್ವಾರ ಜಿಲ್ಲೆಗೂ ಸಚಿವರು ಭೇಟ ನೀಡಿದರು ಯಾವುದೇ ಭಯೋತ್ಪಾದನಾ ಚಟುವಟಕೆಗಳು ಅಥವ ಶಾಂತಿ ಕದಡುವ ಯತ್ನಗಳ ವಿರುದ್ಧ ತಕ್ಷಣದ ಕಾರ್ಯಾಚರಣೆ ನಡೆಸಲು ಸದಾ ಸನ್ನದ್ದರಾಗಿರುವಂತೆ ಸಚಿವರು ಸಲಹೆ ನೀಡಿದರು ಜಮ್ಮ ಮತ್ತು ಕಾಶ್ಮೀರ್ದ ಮಲ್ವಾಮಾ ಜಿಲ್ಲೆಯ ಹತ್ತಕ್ಕೂ ಹೆಚ್ಚು ಹಳ್ಳಗಳಲ್ಲಿ ಸೇನಾಪಡೆಗಳು ಇಂದು ಬೆಳಗ್ಗೆ ತೀವ್ರ ಶೋಧ ಕಾರ್ಯಾಚರಣೆ ಆರಂಭಿಸಿವೆ ಈ ಹಳ್ಳಗಳಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆಂಬ ಮಾಹಿತಿ ಹಿನ್ನೆಲೆಯಲ್ಲಿ ಸೇನಾಪಡೆಗಳ ತುಕಡಿಗಳು ಜಮ್ಮ ಮತ್ತು ಕಾಶ್ನೀರ ಮೊಲೀಸ್ನ ವಿಶೇಷ ಕಾರ್ಯಾಚರಣೆ ಪಡೆ ಹಾಗೂ ಸಿಆರ್ಒಎಫ್ ತಂಡಗಳು ಮನೆಮನೆ ಶೋಧ ನಡೆಸುತ್ತಿವೆ

ಶಾಲೆಗಳಲ್ಲಿ ನೈರ್ಮಲ್ಯ ವ್ಯವಸ್ಥೆಯನ್ನು ಹೆಚ್ಚಿಸುವ ಪ್ರಕ್ರಿಯೆಯನ್ನು ಭಾರತ ಚುರುಕಾಗಿ ನಡೆಸುತ್ತಿದೆ ಎಂದು ವಿಶ್ವಸಂಸ್ಥೆಯ ವರದಿ ಹೇಳಿದೆ

ಇದೀಗ ಬಯಲು ಶೌಚ ಮುಕ್ತ ವಾಗುತ್ತಿದ್ದು

ಸ್ವಚ್ಚತಾ ಪ್ರಕ್ರಿಯೆ ಏರುಗತಿಯಲ್ಲಿದೆ ಎಂದು ವರದಿ ಹೇಳಿದೆ

ಉತ್ತರ ಪ್ರದೇಶ ಪಶ್ಚಿಮ ಭಾಗದ ಹಲವು ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ಬುಂದೇಲ್ಖಂಡ ವಲಯದಲ್ಲಿ ಹೆಚ್ಚನ ಮಳೆಯ ಆಗುತ್ತಿರುವ ಕಾರಣ ಉತ್ತರಖಂಡ್ ರಾಜ್ಯದಿಂದ ಹರಿಯುವ ನದಿಗಳಲ್ಲಿ ಹೆಚ್ಚನ ಪ್ರಮಾಣದಲ್ಲಿ ನೀರು ಕಂಡು ಬರುತ್ತಿದೆ ತರಾಯಿ ಮತ್ತು ಉತ್ತರಪ್ರದೇಶದ ಪೂರ್ವ ಭಾಗಗಳು ಈಗಾಗಲೇ ಪ್ರವಾಹದಲ್ಲಿ ಮುಳುಗಿವೆ ಕೇರಳದಲ್ಲಿ ಸಂಭವಿಸಿದ ಭಾರಿ ಪ್ರವಾಹದ ನಂತರ ಈಗ ಕೇಋಳದ್ವಾಂತ ಅಧಿಕ ಪ್ರಮಾಣದಲ್ಲಿ ಸಾಂಕ್ರಾಮಿಕ ರೋಗದ ಬಾಧೆ ಶುರುವಾಗಿದೆ

ಕೋಜಿಕ್ಕೊಡ್ನ ಪಲಕ್ಕಾಡದಲ್ಲಿ ತಲಾ ಮೂವರು ಮಲ್ಲತ್ಪುರಯ್ನಲ್ಲಿ ಇಬ್ಬರು ಹಾಗೆ ತಿರುವನಂತಪುರಮ್ ಜಿಲ್ಲೆಯಲ್ಲಿ ಒಬ್ಬರು ಮೃತಪಟ್ಟದ್ದಾರೆ ನಿನ್ನೆಯಷ್ಟ

ಈ ಜ್ವರದ ಭಾದೆ ಹೆಚ್ಚುತ್ತಿರುವ ಕಾರಣ

ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಕರ್ನಾಟಕದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಉತ್ತರ ಪ್ರದೇಶದ ಮಥುರಾ ಮತ್ತು ಬೃಂದಾವನದಲ್ಲಿ ಸಡಗರ ಸಂಭ್ರಮದ ಜನ್ಮಾಷ್ಟಮಿ ಆಚರಣೆಗೆ ಸಕಲ ಸಿದ್ದತೆ ನಡೆದಿದೆ

ಬೃಹತ್ ಮಾನವ ಪಿರಮಿಡ್ ರಚಿಸಿ ಎತ್ತರದಲ್ಲಿ ಕಟ್ಟಲಾಗಿರುವ ಬೆಣ್ಣೆ ತುಂಬಿದ ಮಡಿಕೆಯನ್ನು ಒಡೆಯುವ ಸ್ಪರ್ಧಾವಳಿ ಆಯೋಜಿಸಲಾಗುತ್ತಿದೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಭಾರೀ ಬಹುಮಾನ ನೀಡಲಾಗುತ್ತದೆ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ದೇಶದ ಜನತೆಗೆ ಶುಭ ಹಾರ್ೈಸಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರ್ಯ ನಿರ್ವಹಿಸುವ ಕುರಿತ ಶ್ರೀಕೃಷ್ಣನ ಉಪದೇಶ ಸಾರ್ವಕಾಲಿಕವಾಗಿದೆ ಎಂದು ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಅಮೆರಿಕ ಮುಕ್ತ ಟೆನಿಸ್ ಪಂದ್ಲಾವಳಿಯ ಕ್ವಾರ್ಟರ್ ಪೈನಲ್ಗೆ ಸೆರೆನಾ ವಿಲಿಯಮ್ಸ್ ರಾಫೆಲ್ ನಡಾಲ್ ಡೊಮಿನಿಕ್ ಥೆಯಿಮ್ ಹಾಗೂ ಜಾಂನ್ ಇಸ್ನರ್ ಪ್ರವೇಶಿಸಿದ್ದಾರೆ